ಬೆಂಗಳೂರಿನಲ್ಲಿ ಇಂದು ಜರುಗಿದ ಸತ್ಯಸಾಯಿ ಉನ್ನತ ಶಿಕ್ಷಣ ಸಂಸ್ಥೆಯ ಸ್ತರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರ ರಾಷ್ಷೀಯ ಶಿಕ್ಷಣ ಕರಡುನೀತಿಯನ್ನು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಪಣೆಗೆ ಬಿಡುಗಡೆ ಮಾಡಿದೆ ಶಿಕ್ಷಣ ತಜ್ಞರು ಹಾಗೂ ಪೋಷಕರು ಅದರ ಅಧ್ಯಯನ ನಡೆಸಿ ಸಲಹೆ ನೀಡಬೇಕು ಎಂದು ಅವರು ಹೇಳಿದರು

ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಸ್ಪರ್ಧೆ ಮತ್ತು ಸವಾಲುಗಳನ್ನು ಮೆಟ್ಟ ನಿಲ್ಲಲು ಇದು ಬಹಳ ಅಗತ್ಯವಾಗಿದೆ ಎಂದು ಹೇಳಿದರು ಶಿಕ್ಷಣದಲ್ಲಿ ಮಾತೃ ಭಾಷೆಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕು ಎಂಬ ಶಿಕ್ಷಣ ತಜ್ಞರ ಅಭಿಪ್ರಾಯ ಸಮಂಜಸವಾಗಿದೆ ಅದರೊಂದಿಗೆ ಅನ್ನ ಭಾಷೆ ಕಲಿತರೆ ಬಹುಭಾಷಾ ಪ್ರವೀಣ್ಣತೆ ಇಂದಿನ ಸಂದರ್ಭದಲ್ಲಿ ಉಪಯುಕ್ತವಾಗಲಿದೆ

ವೆಂಕಯ್ಯ ನಾಯ್ಡು ಹೇಳಿದರು

ವಿ ಸದಾನಂದಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ತಿಕ್ಷಣದಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡಿ ಸವತಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರ ಹೊಸತನಕ್ಕೆ ಮುಂದಾಗಿದೆ ಎಂದು ಹೇಳಿದರು

ಅಭಿವೃದ್ದಿ ವಿಚಾರದಲ್ಲಿ ಯಾವುದೇ ರಾಜಕಾರಣ ತಾರತಮ್ಯ ಮಾಡಲು ಹೋಗುವುದಿಲ್ಲ ರಾಜ್ಯದ ಜನರ ಸಮಸ್ಥೆ ನಿವಾರಣೆಗೆ ದೆಹಲಿಯಲ್ಲಿ ಪ್ರತ್ನೇಕ ಕಛೇರಿ ತೆರೆಯುತ್ತಿರುವುದಾಗಿಯೂ ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿದರು

ಪಾಟೀಲ್ ಹೇಳಿದ್ದಾರೆ ವಿಜಯಪುರ ತಾಲೂಕಿನ ಲೋಪಗಾಂವ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತುಬಚಿ ಬಬಲೇಶ್ವರ ಯೋಜನೆಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕಾಲುವೆಗಳ ಕಾಮಗಾರಿ ಪೂರ್ಣಗೊಳ್ದುತ್ತಿದೆ ಎಂದರು ಉಳಿದಿರುವ ಬಾಕಿ ಕಾಮಗಾರಿಗಳನ್ನು ಸಾಧ್ಯವಾದಷ್ನು ಬೇಗ ಪೂರ್ಣ ಮಾಡಿ ಮುಂದಿನ ವರ್ಷ ಕೈತರ ಜಮೀನುಗಳಿಗೆ ನೀರು ಪರಿಸಲಾಗುವುದು ಎಂದರು ಮುಂದಿನ ತಿಂಗಳನಿಂದಲ್ಲೇ ತುಬಚಿ ಬಬಲೇಶ್ವರ ಯೋಜನೆಯಿಂದ ಮುಖ್ಯ ಕಾಲುವೆಗಳಲ್ಲಿ ನೀರು ಪರಿಸಲು ಎಲ್ಲಾ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು ಅಂತಾರಾಷ್ಲೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ಇಂದು ಯೋಗ ತಾಲೀಮು ನಡೆಸಲಾಯಿತು

ಅಂತರಾಷ್ಷೀಯ ಯೋಗ ದಿನಾಚರಣೆಯ ಅಂಗವಾಗಿ ದಾವಣಗೆರೆಯ ಶಿವಧ್ಯಾನ ಮಂದಿರದಲ್ಲಿ ಉಚಿತ ಯೋಗ ಶಿಬಿರ ವನ್ನು ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿ ಸಿದ್ಗೇಶ್ ಉದ್ಗಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾರತದ ಪೂಚೀನ ಯೋಗ ಶಿಕ್ಷಣವನ್ನು ಇಂದು ವಿಶ್ವ ಕಲಿಯಲು ಹೊರಡಿದೆ ಯೋಗವೆಂದರೆ ಕೇವಲ ದೈಹಿಕ ಆಸನವಲ್ಲ ಇದು ಮನಸ್ಸಿನ ಆರೋಗ್ಲಕ್ಷೆ ಸಂಬಂಧಿಸಿದ ಧ್ವಾನವೂ ಆಗಿದೆ

ಬ್ರಹ್ಮಾಕುಮಾರಿ ಸಂಸ್ಲೆಯು ಪ್ರತಿವರ್ಷ ಯೋಗ ತಿಬಿರಗಳನ್ನು ಆಯೋಜಿಸುತ್ತಾ ಸಮಾಜಮುಖ ಸೇವೆಯನ್ನು ಮಾಡುತ್ತಿದೆ

ಡಿ

ಅವರು ಇಂದು ಸ್ಥಳ ಪರಿಶೀಲನೆ ಮಾಡಿದ ನಂತರ ಈ ವಿಷಯ ತಿಳಿಸಿದರು ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ದದ ಒನ್ನೆಲೆಯಲ್ಲಿ ತೆಗೆದುಕೊಳ್ಳಬೇಕಾದ ಅಗತ್ಯ ಕ್ರಮ ಭದ್ರತೆ ಇತ್ಯಾದಿ ವಿಚಾರಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಎಂ ವೈಪಾಟೀಲ್ ಜಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಜಲ್ಲಾ ಹೊಲೀಸ್ ವರಿಷ್ಠಾಧಿಕಾರಿ ಸಮಾಜ ಕಲ್ಲಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು

ಮಂಗಳೂರು ನಗರವನ್ನು ಪರಿಸರ ಸ್ನೇಹಿ ನಗರವಾಗಿ ದೆಳೆಸುವುದು ಕಾರ್ಯಕ್ರಮದ ಉದ್ದೇಶ